ಹೊಸ ಪರೋಕ್ಷ ತೆರಿಗೆ ಶೆಕೆಯ ಮೊದಲ ವಾರ್ಷಿಕೋತ್ವವದ ಅಂಗವಾಗಿ ಇಂದು ಜಿಎಸ್ಟಿ ದಿನ ಆಚರಣೆ ಜಿಎಸ್ಟಿಯಿಂದ ಭಾರತೀಯ ಆರ್ಥಿಕತೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಒಕ್ಕೂಟ ವ್ಲವಸ್ಥೆಗೆ ಜಿಎಸ್ಟಿ ಅತ್ಯುತ್ತಮ ಉದಾಹರಣೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಪರೋಕ್ಷ ತೆರಿಗೆ ವ್ಲವಸ್ಥೆಯ ನೂತನ ಉಪಕ್ರಮ ಸರಕು ಮತ್ತು ಸೇವಾ ತೆರಿಗೆ ಜಾರಿಗೆ ಬಂದು ಇಂದಿಗೆ ಒಂದು ವರ್ಷವಾಗಿದ್ದು

ಹಣಕಾಸು ಸಚಿವ ಪಿಯೂಷ್ ಗೋಯಲ್ ನವದೆಹಲಿಯಲ್ಲಿ ನಡೆಯುತ್ತಿರುವ ವಿಶೇಷ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪಣಕಾಸು ಖಾತೆ ರಾಜ್ಯ ಸಚಿವ ಶಿವ್ ಪ್ರತಾಪ್ ಶುಕ್ಷ ಸಭೆಯಲ್ಲಿ ಪಾರ್ಸೊಂಡಿದ್ದಾರೆ

ಅಂದಿನ ಸಮಾರಂಭದಲ್ಲಿ ಈ ಜೆಎಸ್ಟ ಪ್ರಕ್ರಿಯೆ ಕೇವಲ ಆರ್ಥಿಕತೆಗೆ ಸೀಮಿತವಾಗಿರುವುದಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದರು ಭಾರತೀಯ ತೆರಿಗೆ ವ್ಯವಸ್ಥೆಯಲ್ಲಿ ಬದಲಾವಣೆಗೆ ಭಾರತ ಸನ್ನದ್ದರಾಗಿರುವುದಕ್ಕೆ ಜಿಎಸ್ಟಗೆ ಹೊಂದಿಕೊಂಡುವುದು ಸಾಕ್ಷಿ ರಘ್ತು ವಲಯ ಸಣ್ಣ ಉದ್ದಮಿಗಳು ಕೃಷಿ ಕೈಗಾರಿಕೆ ಮತ್ತು ಸಾಮಾನ್ಣ ಗ್ರಾಹಕರು ಸೇರಿದಂತೆ ಎಲ್ಲ ವಲಯಗಳಿಗೂ ಜಿಎಸ್ಟಿಯಿಂದ ಅನುಕೂಲವಾಗಿದೆ ಎಂದು ಹಣಕಾಸು ಸಚಿವಾಲಯದ ಹೇಳಿಕೆ ತಿಳಿಸಿದೆ ರಾಷ್ಷಪತಿ ರಾಮನಾಥ್ ಕೋಗಿವಿಂದ್ ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಭಾರತೀಯ ಚಾರ್ಟೆಂಡ್ ಅಕೌಂಟೆಂಟ್ ್ ಸಂಸ್ವೆಯ ಅಮ್ಬತ ಮಹೋತ್ವವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ

ಈ ಸಂದರ್ಭದಲ್ಲಿ ರಾಮನಾಥ್ ಕೋವಿಂದ ಅವರು ಈ ಕಾರ್ಯಕ್ರಮದ ಸ್ಪರ್ಣಾಥ ಅಂಚೆ ಚೀಟಿಯನ್ನು ಬಿಡುಗಡಗೊಳಿಸಲಿದ್ದಾರೆ

ಭಾರತದ ಪ್ರಗತಿಗೆ ಲೆಕ್ಕ ಪರಿಶೋಧಕರು ನೆರವಾಗಲಿದ್ದಾರೆ ಎಂದು ಪ್ರಧಾನಿ ಆಶಿಸಿದ್ದಾರೆ ವೈದ್ದರ ದಿನದ ಅಂಗವಾಗಿ ಎಲ್ಲ ವೈದ್ದರಿಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶುಭ ಕೋರಿದ್ದಾರೆ ವೈದ್ವಕೀಯ ವೃತ್ತಿ ಮಾನವೀಯತೆಯ ಗೌರವ ವೃತ್ತಿ ಎಂದು ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ ಸಂಶೋಧನೆಯಲ್ಲಿ ಮುಂಚೂಣಿಯಲ್ಲಿದ್ದು ಭಾರತೀಯ ವೈದ್ದರು ಜಾಗತಿಕವಾಗಿ ಮನ್ನಣೆಗಳಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಮೋದಿ ಹೇಳಿದ್ದಾರೆ

ಅಸ್ಸಾಂನ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೊವಾಲ್ ಅವರೊಂದಿಗೂ ಇಂದು ಬೆಳಗ್ಗೆ ಮಾತನಾಡಿದ ಗೃಹ ಸಚಿವರು ಅಲ್ಲಿನ ಪ್ರವಾಹ ಪರಿಸ್ಥಿತಿ ಕುರಿತು ಪರಾಮರ್ತೆ ನಡೆಸಿದರು

ಶಾಶ್ವತ ಖಾತೆ ಸಂಖ್ಯೆ ಪ್ಯಾನ್ಗೆ ಆಧಾರ್ ಜೋಡಣೆಗೆ ನಿನ್ನೆವರೆಗೆ ನೀಡಲಾಗಿದ್ದ ಗಡುವನ್ನು ಕೇಂದ್ರ ನೇರ ತೆರಿಗೆ ಮಂಡಳಿ ಮುಂದಿನ ವರ್ಷದ ಮಾರ್ಚ್ ಅಂತ್ಲದವರೆಗೆ ವಿಸ್ತರಿಸಿದೆ ಆದಾಯ ತೆರಿಗೆ ಇಲಾಖೆಯ ನೀತಿ ನಿರೂಪಣಾ ವಿಭಾಗ ಈ ಅಂತಿಮ ದಿನ ವಿಸ್ತರಣೆ ಕುರಿತ ಆದೇಶ ನೀಡಿದೆ ಜೈವಿಕ ಗುರುತು ಆಧಾರ್ನೊಂದಿಗೆ ಪ್ವಾನ್ ಜೋಡಿಸುವ ಗಡುವನ್ನು ಸರ್ಕಾರ ಐದನೇ ಬಾರಿಗೆ ವಿಸ್ತರಿಸಿದೆ ಪ್ಲಾನ್ ಕಾರ್ಡ್ ಪಡೆಯಲು ಹಾಗೂ ಆದಾಯ ತೆರಿಗೆ ವಿವರ ಸಲ್ಲಿಸಲು ಆಧಾರ್ ಸಂಬ್ಲೆ ಕಡ್ಡಾಯಗೊಳಿಸಿ ಕಳೆದ ವರ್ಷ ಸರ್ಕಾರ ಆದೇಶ ಹೊರಡಿಸಿತ್ತು ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸಲು ಅರ್ಹರಲ್ಲದವರೂ ಕೂಡ ಪ್ಲಾನ್ ಸಂಖ್ಲೆಗೆ ಆಧಾರ್ ಸಂಖ್ಲೆ ಜೋಡಣೆ ಮಾಡುವುದನ್ನು ಕಡ್ಡಾಯ ಮಾಡಲಾಗಿದೆ

ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನೆಯ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ

ಆರ್ಥಿಕತೆಯಲ್ಲಿನ ಬದಲಾಣೆ ಸನ್ನಿವೇಶಗಳನ್ನು ಗಮನದಲ್ಲಿಟ್ಲಕೊಂಡು ಈ ಬದಲಾವಣೆ ಮಾಡಲಾಗಿದೆ ರಾಷ್ಲೀಯ ಲೆಕ್ಕಪತ್ರ ಉಪಸಮಿತಿ ಅಧ್ಯಕ್ಷರನ್ನಾಗಿ ರವೀಂದ್ರ ಹೆಚ್

ರಾಜ್ಯ ಆಂತರಿಕ ಉತ್ಪನ್ನ ಮತ್ತು ಜಿಲ್ಲಾ ಆಂತರಿಕ ಉತ್ಪನ್ನದ ಲೆಕ್ಕ ಸಿದ್ದಪಡಿಸಲು ಅಗತ್ವವಿರುವ ಪರಿಕಲ್ಪನೆಗಳು ವರ್ಗಿಕರಣಗಳು ಮಾಹಿತಿ ಮೂಲಗಳನ್ನು ಪರಿಶೀಲಿಸುವಂತೆ ಸಮಿತಿಗೆ ಸೂಚಿಸಲಾಗಿದೆ ರಾಜ್ಯ ಮತ್ತು ಜಿಲ್ಲಾ ಆಂತರಿಕ ಉತ್ಪನ್ನ ವೃದ್ಧಿಗೆ ಅಗತ್ಯವಿರುವ ಕ್ರಮಗಳನ್ನು ಸೂಚಿಸುವಂತೆ ಸಮಿತಿಗೆ ಕೇಳಲಾಗಿದೆ ರೈತರಿಗೆ ಅನುಕೂಲವಾಗಲು ಹಾಗೂ ರಸಗೊಬ್ಲರ ಸಾಗಾಣಿಕೆಗೆ ಇರುವ ಅಡ್ಡಿಗಳನ್ನು ತೊಡೆದು ಹಾಕುವ ಗುರಿಯೊಂದಿಗೆ ಸರ್ಕಾರ ರಸಗೊಬ್ಲರ ಸಾಗಾಣಿಕೆ ಪರವಾನಿಗೆಗಳನ್ನು ವಿದೇಶಿ ಹಡಗುಗಳಿಗೆ ನೀಡಲು ತೀರ್ಮಾನಿಸಿದೆ

ಸರ್ಕಾರ ಇತ್ತೀಚಿಗೆ ಕೃಷಿ ಉತ್ಪನ್ನ ಮೀನು ಹಾಗೂ ಪೂಣಿ ಉತ್ಪನ್ನಗಳ ಸಾಗಾಣಿಕೆಗೆ ವಿದೇಶಿ ಹಡಗುಗಳಿಗೆ ಪರವಾನಿಗೆ ರದ್ದುಪಡಿಸಿದ ಬೆನ್ನಲ್ಲೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ರೈತರ ಪರಿಸ್ಥಿತಿ ಸುಧಾರಣೆ ಹಾಗೂ ಅವರ ಆದಾಯ ವೃದ್ದಿಸಲು ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಹಡಗುಯಾನ ಖಾತೆ ಸಚಿವ ನಿತಿನ್ ಗಡ್ಡರಿ ಹೇಳಿದ್ದಾರೆ ಜಾಗತಿ ಮಟ್ಟದಲ್ಲಿ ರೈತರು ಸ್ಪರ್ಧಿಸುವಂತಾಗಲು ಕಾರ್ಯತಂತ್ರ ರೂಪಿಸುವಂತೆ ಅವರು ಕರೆ ನೀಡಿದ್ದಾರೆ

ನಿನ್ನೆ ಪ್ರತಿಕೂಲ ಹವಾಮಾನ ಹಾಗೂ ಭೂ ಕುಸಿತಗಳಿಂದ ಜಮ್ನು ಶಿಬಿರದಿಂದ ಯಾತ್ರೆಗೆ ಅವಕಾಶ ನೀಡಿರಲಿಲ್ಲ ಪಕ್ಷದ ಕಾರ್ಯಚಟುವಟಕೆ ಪರಿಶೀಲಿಸಲು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಇಂದು ಒಡಿಶಾಗೆ ಭೇಟಿ ನೀಡಲಿದ್ದಾರೆ ಒಡಿಶಾದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಗಳು ಹಾಗೂ ಮುಂದಿನ ವರ್ಷದ ಲೋಕಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲಿ ಪಕ್ಷವನ್ನು ಬಲಪಡಿಸುವ ಕಾರ್ಯಸೂಚಿಯ ಒಂದು ಭಾಗವಾಗಿ ಶಾ ಅವರು ಈ ಭೇಟ ನೀಡುತ್ತಿದ್ದಾರೆ

ನಿನ್ನೆ ನಡೆದ ಪಂದ್ವಗಳಲ್ಲಿ ಲಿಯೊನೆಲ್ ಮೆಸ್ಲಿ ನಾಯಕತ್ವದ ಅರ್ಜೆಂಟನಾ ಹಾಗೂ ಕ್ರಿಸ್ಟಿಯಾನೊ ರೊನಾಲ್ಡೊ ನಾಯಕತ್ವದ ಮೋರ್ಚುಗಲ್ ತಂಡಗಳು ಪರಾಭವಗೊಂಡು ಟೂರ್ನಿಯಿಂದ ಹೊರಬಿದ್ದಿವೆ ಬರುವ ಶುಕ್ರವಾರ ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ವಿಜೇತ ಫ್ರಾನ್ಸ್ ಹಾಗೂ ಉರುಗ್ವೇ ಮುಖಾಮುಖಿಯಾಗಲಿವೆ

ಆಕಾಶವಾಣಿಯೊಂದಿಗೆ ಮಾತನಾಡಿದ ಅಜಯ್ ಠಾಕೂರ್ ತಂಡದ ಕಠಿಣ ಅಭ್ಯಾಸದಿಂದ ಈ ಗೆಲುವು ಸಾಧ್ಯವಾಗಿದ್ದು ತಮ್ನ ಅಭಿಮಾನಿಗಳಿಗೆ ಹ್ಬದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುವುದಾಗಿ ಹೇಳಿದ್ದಾರೆ